ಈ ಪಂತದಲ್ಲಿ ಉತ್ತರ ಬಹಾರದ ಬಹುತೇಕ ಜಿಲ್ಲೆಗಳಲ್ಲಿನ ಕ್ಷೇತ್ರಗಳು ಒಳಗೊಂಡಿವೆ

ಬಹಿರಂಗ ಪ್ರಚಾರದ ಕೊನೆಯ ದಿನವಾದ ಇಂದು ಪ್ರಮುಖ ರಾಜಕೀಯ ಪಕ್ಷಗಳ ಫಟಾನುಫಟಿ ನಾಯಕರು ಮತದಾರರ ಓಲ್ಟೆಕೆಗಾಗಿ ಸಭೆ ಸಮಾರಂಭ ಹಾಗೂ ರ್ತಾಲಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎನ್ಡಿಎ ಮತ್ತು ಮಹಾ ಮೈತ್ರಿಕೂಟದ ಅಗ್ರಮಾನ್ಲ ನಾಯಕರು ಇಂದು ಕೂಡ ಅಭ್ಲರದ ಪ್ರಚಾರ ನಡೆಸಲಿದ್ದಾರೆ

ಕರ್ನಾಟಕದಲ್ಲಿ ನಡೆಯುವ ಎರಡು ವಿಧಾನಸಭೆ ಉಪಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ಸಂಜೆ ತೆರೆ ಬಿದ್ದಿದೆ

ಜೈಸಂಕರ್ ತಿಳಿಸಿದ್ದಾರೆ ಆಕಾಶವಾಣಿ ವತಿಯಿಂದ ನಿನ್ನೆ ಸಂಜೆ ಆಯೋಜಿಸಿದ್ದ ಸರ್ದಾರ್ ವಲ್ಲಭಭಾಯಿ ವಟೇಲ್ ಕುರಿತ ಉಪನ್ನಾಸ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖವಾಗಿ ಕೆಲವು ವರ್ಷಗಳಿಂದ ಸ್ಲಿರವಾಗಿ ಅಭಿವ್ದದ್ಲಿಹೊಂದಿದ ತನ್ನ ಹಿತಾಸಕ್ತಿಗಳ ಜಾಗತಿಕ ದೃಷ್ಟಿಕೋನದಿಂದ ಭಾರತವು ವಿಶ್ವವನ್ನು ಸಂಪರ್ಕಿಸಲಿದೆ ಎಂದು ಹೇಳಿದರು ನಮ್ಮ ಐತಿಪಾಸಿಕ ಒಗ್ಗಟ್ಟು ಅಥವಾ ಅಭಿವೃದ್ಧಿ ದೃಷ್ಟಿಕೋನದಿಂದ ಕೆರೆಬಿಯನ್ನಿಂದ ದಕ್ಷಿಣ ಫೆಸಿಫಿಕ್ವರೆಗಿನ ಆಳವಾದ ಬದ್ದತೆಯನ್ನು ಇದು ಒಳಗೊಂಡಿರುತ್ತದೆ ಸಾಂಕ್ರಾಮಿಕ ರೋಗದ ಒತ್ತಡವು ಸಹಜವಾಗಿಯೇ ವಿಭಿನ್ನ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರಿರುವುದು ಸತ್ಯ ಎಂದು ಜೈಶಂಕರ್ ಹೇಳಿದರು ಜಾಗತಿಕ ಸಾಮರ್ಥ್ನಗಳನ್ನು ಸದುಪಯೋಗಪಡಿಸಿಕೊಳ್ಳುವುದು ವಿದೇಶದಲ್ಲಿನ ರಾಜತಾಂತ್ರಿಕತೆಯು ದೇಶದಲ್ಲಿ ಸುಧಾರಣೆಗಳನ್ನು ತರುವುದು ನೀತಿ ಸವಾಲುಗಳು ಮತ್ತು ಅವುಗಳ ಸಮರ್ಪಕ ವಿತರಣೆಗೆ ಸಮಗ್ರವಾದ ಮಾರ್ಗೋಪಾಯಗಳನ್ನು ತಿಳಿದುಕೊಳ್ಳುವ ಅಗತ್ತವಿದೆ ಎಂದು ವಿದೇತಾಂಗ ವ್ವವಹಾರಗಳ ಸಚಿವರು ತಿಳಿಸಿದರು ಭಾರತೀಯ ರಾಜತಾಂತ್ರಿಕತೆಯು ರಕ್ಷಣೆ ಮತ್ತು ಭದ್ರತಾ ಅಗತ್ಯತೆಗಳೊಂದಿಗೆ ಪೆಚ್ಚು ಸಂಯೋಜನೆಗೊಳ್ಳಲಿದೆ

ಆ ರಾಜ್ಯದ ಅರಣ್ಯ ಸಚಿವ ದಾರಾಸಿಂಗ್ ಚೌವ್ವಾಣ್ ಅವರು ನೂತನ ಪ್ರವಾಸೋದ್ತಮ ಋತುವನ್ನು ವೀಡಿಯೊ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಲಿದ್ದಾರೆ

ಈ ಓನ್ನೆಲೆಯಲ್ಲಿ ಹೊಸ ಪ್ರವಾಸೋದ್ಯಮ ಋತುವನ್ನು ಬೇಗನೇ ಮನರಾರಂಭಿಸಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿದೆ

ಈ ಮುನ್ನ ಚುನಾವಣಾ ಆಯೋಗ ಹೊರಡಿಸಿದ್ದ ಅಧಿಸೂಚನೆಯಂತೆ ನಾಳೆ ಮತ ಎಣಿಕೆ ನಡೆಯಬೇಕಿತ್ತು

ಕೊರೊನಾ ಮಾರ್ಗ ಸೂಚಿ ಅನ್ವಯ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ರಾಜ್ಯೋತ್ಸವ ಆಚರಣೆಗೆ ಪ್ರಕ್ಯೇಕ ಮಾರ್ಗಸೂಚಿ ಪ್ರಕಟಿಸಿ ಕೊರೊನಾ ಸೋಂಕು ಪರಡುವುದನ್ನು ತಡೆಯಲು ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ರೂಪಿಸಬೇಕು ಎಂದು ತಿಳಿಸಿದ್ದಾರೆ

ಕಾರ್ಯಕ್ರಮ ನಡೆಸುವ ಸ್ಥಳದಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಮತ್ತು ಸ್ಕಾನಿಟೈಸರ್ ಬಳಸಬೇಕು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಸಾಮರಸ್ತ ಕಾಪಾಡಲು ಗೌರವ ಪೂರಕವಾಗಿ ಕಾನೂನು ಸುವ್ಕವಸ್ಠೆಗೆ ಧಕ್ಕೆಯಾಗದಂತೆ ರಾಜ್ಯೋತ್ಸವ ಆಚರಿಸಬೇಕು ಎಂದು ಸೂಚಿಸಲಾಗಿದೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಜನತೆಗೆ ಶುಭಾಶಯ ಕೋರಿದ್ದಾರೆ ಕರ್ನಾಟಕದ ನನ್ನ ಸಹೋದರ ಮತ್ತು ಸಹೋದರಿಯರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡಿಗರ ಜನ ಶಕ್ತಿ ಮತ್ತು ಕೌಶಲ್ಖದಿಂದ ಕರ್ನಾಟಕ ಪ್ರಗತಿಯ ಉತ್ತುಂಗಕ್ಷೇರುತ್ತಿದೆ ಕರ್ನಾಟಕದ ಜನತೆಯ ಸಂತಸ ಮತ್ತು ಉತ್ತಮ ಆರೋಗ್ಗಕ್ಷಾಗಿ ನಾನು ಪ್ರಾರ್ಥಿಸುತ್ತೇನೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ